ಈ ನಿರ್ಣಯಕ್ಕೆ ನಿನ್ನೆ ರಾಜ್ಯಸಭೆಯಲ್ಲಿ ಅನುಮೋದನೆ ದೊರೆತ್ತಿತ್ತು

ಈ ಮಸೂದೆ ಮತ್ತು ನಿರ್ಣಯಕ್ಕೆ ಈಗಾಗಲೇ ಲೋಕಸಭೆ ಅನುಮೋದನೆ ನೀಡಿದೆ

ಜಮ್ಮು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಎರಡು ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಸಹಕಾರ ನೀಡಿದ ಎಲ್ಲ ಪಕ್ಷಗಳಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಪಕ್ಷಾತೀತವಾದ ಇಂತಹ ಬೆಂಬಲ ಸಂತೋಷ ತಂದಿದೆ ಎಂದು ಅವರು ಹೇಳಿದರು ಸುಖ್ ಬೀರ್ ಸಿಂಗ್ ಬಾದಲ್ ನೇತೃತ್ವದಲ್ಲಿ ಶಿರೋಮಣಿ ಅಕಾಲಿ ದಳದ ನಿಯೋಗವೊಂದು ನಿನ್ನೆ ನವದೆಹಲಿಯಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟ ಮಾಡಿತು

ಸಮಾರಂಭಕ್ಕೆ ಹಾಜರಾಗಲು ಪ್ರಧಾನಮಂತ್ರಿ ಸಮ್ಕತಿಸಿದ್ದಾರೆಂದು ಬಾದಲ್ ಟ್ಲೀಟ್ ಮಾಡಿದ್ದಾರೆ ಗುರುನಾನಕ್ದೇವ್ ಅವರು ಭೇಟ ನೀಡಿದ್ದ ಎಲ್ಲಾ ಸ್ವಳಗಳಲ್ಲೂ ಭಾರತೀಯ ಮಿಷನ್ಗಳ ಮೂಲಕ ಈ ಕಾರ್ಯಕ್ರಮಗಳನ್ನು ಆಯೋಜಿಸುವುದಾಗಿ ಪ್ರಧಾನಿ ಮೋದಿ ನಿಯೋಗಕ್ಕೆ ಭರವಸೆ ನೀಡಿದರೆಂದು ಬಾದಲ್ ಹೇಳಿದ್ದಾರೆ

ಕಲ್ಲಿದ್ದಲು ಕಚ್ಚಾತ್ಯೆಲ ಅನಿಲ ರಸಗೊಬ್ಬರ ಕ್ಷೇತ್ರಗಳು ಹೆಚ್ಚಿನ ಬೆಳವಣಿಗೆ ದಾಖಲಿಸಿದೆ ಭಾರತೀಯ ಕೃಷಿ ಕ್ಷೇತ್ರ ಸುಧಾರಣೆಗೆ ಕೇಂದ್ರ ಸರ್ಕಾರವು ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಒಳಗೊಂಡ ಉನ್ನತಾಧಿಕಾರ ಸಮಿತಿ ರಚಿಸಿದೆ ಮಹಾರಾಪ್ಪ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರು ಸಮಿತಿಯ ಸಂಚಾಲಕರಾಗಿರುತ್ತಾರೆ ಕರ್ನಾಟಕ ಹರಿಯಾಣಾ ಅರುಣಾಚಲ ಪ್ರದೇಶ ಗುಜರಾತ್ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಸದಸ್ಯರಾಗಿರುತ್ತಾರೆ ಕೃಷಿ ಪರಿವರ್ತನೆಗಾಗಿ ಮತ್ತು ರೈತರ ಆದಾಯ ಹೆಚ್ಚಿಸುವ ಕ್ರಮಗಳನ್ನು ಸಮಿತಿ ಚರ್ಚಿಸಲಿದೆ ಎರಡು ತಿಂಗಳಲ್ಲಿ ತನ್ನ ವರದಿ ಸಲ್ಲಿಸುವಂತೆ ಸಮಿತಿಗೆ ತಿಳಿಸಿದೆ ದೇಶದಲ್ಲಿ ಕೃಷಿ ವಲಯದ ಸುಧಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳು ಮತ್ತು ಮಾನದಂಡಗಳ ಬಗ್ಗೆ ಸಲಹೆ ನೀಡುವಂತೆ ಸೂಚಿಸಲಾಗಿದೆ ಬ್ಲಾಂಕ್ ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿ ಸಿಬಿಐ ಇಂದು ವಿಶೇಷ ಕಾರ್ಯಾಚರಣೆ ನಡೆಸಿದೆ

ದೇಶದಿಂದ ಪರಾರಿಯಾಗಿರುವ ಮೆಹುಲ್ ಚೋಕ್ಲಿಯನ್ನು ಭಾರತಕ್ಕೆ ಹಸ್ತಾಂತರಿಸಲು ಅವರು ಸಮರ್ಥರಾಗಿದ್ದಾರೆಯೇ ಎಂಬುದರ ಬಗ್ಗೆ ಅವರ ವೈದ್ಯಕೀಯ ವರದಿಯನ್ನು ಕೋರಿರುವ ಮುಂಬೈ ಹೈಕೋರ್ಟ್ ಆದೇಶವನ್ನು ಕೇಂದ್ರ ಸರ್ಕಾರ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದೆ ಚೋಕ್ಷಿ ಪಿಎನ್ಬಿ ಹಗರಣ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಎದುರಿಸುತ್ತಿದ್ದಾರೆ ಚೋಕ್ಷಿ ಅವರನ್ನು ಭಾರತಕ್ಕೆ ಕರೆ ತರುವ ಪ್ರಯತ್ನಕ್ಕೆ ಹೈಕೋರ್ಟ್ ಆದೇಶದಿಂದ ಹಿನ್ನಡೆಯಾಗಲಿದೆ ಎಂದು ಸಾಲಿಸಿಟರ್ ಜನರಲ್ ತುತಾರ್ ಮೆಹತ ಮುಖ್ಜನ್ವಾಯಮೂರ್ತಿ ರಂಜನ್ ಗೊಗೋಯ್ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠಕ್ಕೆ ತಿಳಿಸಿದರು

ಪಶ್ಲಿಮ ಕಲ್ಲಾಣ್ನ ದುರ್ಗದಿ ಕೋಟೆಯ ಮುಂಭಾಗದ ನ್ಯಾಪನಲ್ ಉರ್ದು ಸ್ಕೂಲ್ನ ಗೋಡೆ ಗುಡಿಸಲುಗಳ ಮೇಲೆ ಕುಸಿದು ಮೂರು ವರ್ಷದ ಮಗು ಇಬ್ಲರು ಮಹಿಳೆಯರು ಮೃತಪಟ್ಟಿದ್ದಾರೆ

ಅಗ್ನಿಶಾಮಕ ಸ್ವಳೀಯ ಮೊಲೀಸ್ ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ ಅವಶೇಷಗಳಡಿಯಿಂದ ನಾಲ್ವರನ್ನು ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಯಿತು ಆದರೆ ಅವರಲ್ಲಿ ಮೂವರು ಮೃತಪಟ್ಟದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ದೃಢಪಡಿಸಿವೆ ಬಜರ್ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕ್ಷೆಗೊಂಡಿದ್ದಾರೆ ಗುವಾಹಟಿಯಿಂದ ಢಾಕಾಗೆ ಸಂಪರ್ಕ ಕಲ್ಪಿಸುವ ಮೊದಲ ಅಂತಾರಾಷ್ಷೀಯ ವಿಮಾನ ಹಾರಾಟಕ್ಕೆ ಗುವಾಹಟ ಬೋರ್ಜ್ಹಾರ್ ವಿಮಾನನಿಲ್ದಾಣದಿಂದ ಅಸ್ಲಾಂ ಮುಖ್ಚುಮಂತ್ರಿ ಸರ್ಬಾನಂದ್ ಸೋನಾವಾಲ್ ನಿನ್ನೆ ಹಸಿರು ನಿಶಾನೆ ತೋರಿದರು ಈಶಾನ್ಲ ಪ್ರಾಂತ್ಲದ ಸಂಪರ್ಕಕ್ಕೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡಿದೆ ಎಂದು ಸೋನಾವಾಲ್ ಹೇಳಿದರು ಅಸ್ಸಾಂನಿಂದ ಆಗ್ನೇಯ ಏಷ್ಲಾದ ಎಲ್ಲ ದೇಶಗಳ ರಾಜಧಾನಿಗಳೊಂದಿಗೆ ನೇರ ವಿಮಾನಯಾನ ಸಂಪರ್ಕ ಹೊಂದಬೇಕೆನ್ನುವುದು ರಾಜ್ಯ ಸರ್ಕಾರದ ಗುರಿಯಾಗಿದೆ ಎಂದು ಸೋನುವಾಲ ಹೇಳಿದರು ಉಡಾನ್ನಂತಹ ಯೋಜನೆಯ ಮೂಲಕ ಆಸಿಯಾನ್ ಮತ್ತು ಬಿಬಿಎನ್ ದೇಶಗಳ ರಾಧಾನಿಗಳೊಂದಿಗೆ ಗುವಾಹಟಿಯನ್ನು ಸಂಪರ್ಕಿಸುವ ವಿಮಾನಯಾನಕ್ಕೆ ಅನುಮತಿ ನೀಡಬೇಕೆಂದು ಕೇಂದ್ರಕ್ಕೆ ಮುಖ್ಯಮಂತ್ರಿ ಮಾಡಿದ್ದ ಮನವಿಯ ಫಲವೇ ಅಂತಾರಾಷ್ಷೀಯ ವಿಮಾನ ಸಂಪರ್ಕ ಯೋಜನೆಯಾಗಿದೆ

ಕಾಕ್ಸಂಡು ಯಾಂಗಾನ್ ಹನಾಯ್ ಮತ್ತು ಕೌಲಾಲಂಪುರಕ್ಕೆ ವಿಮಾನ ಸೇವೆ ಒದಗಿಸುವುದರೊಂದಿಗೆ ಮುಂದಿನ ಕೆಲವು ತಿಂಗಳುಗಳಲ್ಲಿ ಗುವಾಹಟಿ ಮತ್ತು ಬ್ಯಾಂಕಾಂಕ್ ನಡುವೆಯೂ ವಿಮಾನ ಸಂಪರ್ಕ ಆರಂಭಗೊಳ್ಳಲಿದೆ ಜಮ್ಮ ಮತ್ತು ಕಾಶ್ಮೀರದ ವಾರ್ಷಿಕ ಅಮರನಾಥ ಯಾತ್ರೆಗೆ ಬಾಲ್ತಾಲ್ ಮತ್ತು ಪಹಲ್ಗಾಮ್ ಮಾರ್ಗಗಳ ಮೂಲಕ ನಿನ್ನೆ ಚಾಲನೆ ದೊರೆತಿದೆ

ವಾರ್ಷಿಕ ಅಮರನಾಥ ಯಾತ್ರೆ ಬಗ್ಗೆ ರೇಡಿಯೋ ಕಾಶ್ನೀರ ವಿಶೇಷ ಕಾರ್ಯಕ್ರಮ ಪ್ರಸಾರ ಮಾಡಲಿದೆ

ಗುಜರಾತ್ ವಿಧಾನಸಭೆಯ ಬಜೆಟ್ ಅಧಿವೇಶನ ಇಂದು ಆರಂಭಗೊಳ್ಳಲಿದೆ

ಈ ವೇಳೆ ಹಲವು ಸರ್ಕಾರಿ ಮಸೂದೆ ಮಂಡನೆಯಾಗಿ ಚರ್ಚೆ ನಡೆಯಲಿದೆ

ದಲಿಯನ್ನಲ್ಲಿ ಇಂದು ನಡೆಯಲಿರುವ ಸಮ್ನರ್ ದಾವೋಸ್ ಎಂದು ಕರೆಯುವ ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆಯಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ ಬಳಿಕ ಅವರು ಚೀನಾ ಪ್ರಧಾನಿ ಲಿ ಕೆಂಖಿಯಾಂಗ್ ಮತ್ತು ಅಧ್ಯಕ್ಷ ಕ್ಷಿ ಜಿನ್ ಪಿಂಗ್ ಅವರೊಂದಿಗೆ ಮಾತುಕತೆ ನಡೆಸಲು ಬೀಜೆಂಗ್ಗೆ ತೆರಳಲಿದ್ದಾರೆ ಶೇಖ್ ಹಬೀನ ಅವರ ಭೇಟಿಯ ವೇಳೆ ರೊಹಿಂಗ್ಲಾ ಸಮಸ್ನೆ ಪ್ರಮುಖವಾಗಿ ಚರ್ಚೆಗೆ ಬರಲಿದೆ ವಿಶ್ವಕಪ್ ಕ್ರಿಕೆಟ್ ಪಂದ್ವಾವಳಿಯಲ್ಲಿಂದು ಬರ್ಮಿಂಗ್ ಹ್ಡಾಮ್ನಲ್ಲಿ ಭಾರತ ತಂಡ ಬಾಂಗ್ಲಾದೇಶವನ್ನು ಎದುರಿಸಲಿದೆ

ಕಾಲು ಬೆರಳಿನ ಗಾಯದಿಂದ ಬಳಲುತ್ತಿರುವ ವಿಜಯ್ ಶಂಕರ್ ಅವರ ಬದಲಿಗೆ ಮಯಾಂಕ್ ಅಗಲರ್ ವಾಲ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ